ಅಸ್ಲಾಂ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರ ಅಂತ್ಯ ನಾಡಿದ್ದು ಶನಿವಾರ ಮತದಾನ ಸಂಸತ್ತಿನ ಬಜೆಟ್ ಅಧಿವೇಶನ ಇಂದು ಮುಕ್ತಾಯಗೊಂಡಿದೆ ಉಭಯ ಸದನಗಳ ಕಲಾಪವನ್ನು ಪೂರ್ವ ನಿಗದಿತ ಅವಧಿಗೆ ಮುನ್ನವೇ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ

ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಯ ನಾಯ್ದ ಈ ಬಗ್ಗೆ ಪ್ರತಿಕ್ರಿಯಿಸಿ

ಕೋವಿಡ್ ಸೋಂಕಿನಿಂದ ಬಳಲುತ್ತಿರುವ ಲೋಕಸಭಾ ಸ್ಲೀಕರ್ ಓಂ ಬಿರ್ಲಾ ಅವರು ಶೀಪ್ರ ಗುಣಮುಖರಾಗಬೇಕೆಂದು ಎಲ್ಲ ಸದಸ್ಯರ ಪರವಾಗಿ ಅವರು ಹಾರ್ಸೆಸಿದರು ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹ ವ್ಣವಸ್ವೆಯನ್ನು ಜಾರಿಗೆ ತರುವ ಕುರಿತು ಸರ್ಕಾರ ಪರಿಶೀಲಿಸುತ್ತಿದೆ ಮುಂಬರುವ ತಿಂಗಳುಗಳಲ್ಲಿ ದೆಹಲಿಯಿಂದ ಮುಂಬೈವರೆಗೆ ಇ ಹೈವೇ ಪದ್ದತಿಯನ್ನು ಪರಿಚಯಿಸಲು ತೀರ್ಮಾನಿಸಲಾಗಿದೆ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಡರಿ ಲೋಕಸಭೆಯಲ್ಲಿಂದು ಈ ವಿಷಯ ತಿಳಿಸಿದರು

ಫಾಸ್ಟೆಟ್ಲಾಗ್ ವ್ಲವಸ್ಥೆಯಿಂದಾಗಿ ವಾಹನ ಶುಲ್ಲ ಸಂಗ್ರಹ ಕೇಂದ್ರಗಳಲ್ಲಿ ವಾಹನ ನಿಲುಗಡೆ ಸಮಯ ಕಡಿಮೆಯಾಗಿದೆ ವಾಹನ ಸಂಚಾರ ದಟ್ಟಣೆ ನಿವಾರಿಸಲು ಜಿಪಿಎಸ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಇದರಿಂದ ಪಾರದರ್ಶಕತೆ ಹೆಚ್ಚಾಗಲಿದ್ದು ಹಿಂದಿನ ಶುಲ್ತ ಸಂಗ್ರಹ ವ್ಯವಸ್ಥೆಯನ್ನು ರದ್ದು ಮಾಡಲಾಗುವುದೆಂದು ಅವರು ತಿಳಿಸಿದರು ವಿವಿಧ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಂಸತ್ ಅಧಿವೇಶನವನ್ನು ಮೊಟಕುಗೊಳಿಸಬೇಕೆಂಬ ಸದಸ್ಯರ ಒತ್ತಾಯದ ಮೇರೆಗೆ ಬಜೆಟ್ ಅಧಿವೇಶನವನ್ನು ಅವಧಿಗೆ ಮುನ್ನವೇ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋತಿ ಸ್ಪಷ್ಟಪಡಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆಯಿಂದ ಬಾಂಗ್ಲಾದೇಶಕ್ಕೆ ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ

ಉಭಯ ದೇಶಗಳ ನಡುವಿನ ಸಮಗ್ರ ವ್ಯೂಹಾತ್ಮಕ ಸಹಭಾಗಿತ್ವ ಬಲಪಡಿಸುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಅವರ ಬಾಂಗ್ಲಾ ಭೇಟಿ ವಿಶೇಷ ಮಹತ್ವ ಪಡೆದುಕೊಂಡಿದೆ ಎಂದು ನಮ್ಮ ಢಾಕಾ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಬಾಂಗ್ಲಾದೇಶದೊಂದಿಗೆ ಭಾರತದ ಸಂಬಂಧಗಳನ್ನು ಮತ್ತಷ್ಟು ವೃದ್ಧಿಗೊಳಿಸುವ ನಿಟ್ಟನಲ್ಲಿ ಇದು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಬಾಂಗ್ಲಾ ಭೇಟಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ನಡೆಯಲಿರುವ ಬಾಂಗ್ಲಾದೇಶದ ರಾಷ್ಷೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದು ಢಾಕಾದಲ್ಲಿನ ನ್ನಾಷನಲ್ ಪರೇಡ್ ಮೈದಾನದಲ್ಲಿ ಸಭಿಕರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಾಂಗ್ಲಾ ಪ್ರಧಾನಿ ಶೇಕ್ ಹಸೀನಾ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸುವರು ಮತ್ತು ಅಲ್ಲಿನ ಅಧ್ಯಕ್ಷ ಅಬ್ದುಲ್ ಹಮೀದ್ ಅವರನ್ನು ಭೇಟ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ಬಾಂಗ್ಲಾ ಪ್ರವಾಸ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಢಾಕಾದಲ್ಲಿ ಏರ್ಪಡಿಸಿರುವ ಬಂಗಬಂಧು ಬಾಪೂ ಶ್ರದರ್ಶನವನ್ನು ಶೇಕ್ ಹಸೀನಾ ಅವರೊಂದಿಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಸಲಿದ್ದಾರೆ

ವಿವಿಧ ಸಮುದಾಯಗಳ ಮುಖಂಡರು ಯುವನೇತಾರರು ಮತ್ತು ವಿಮೋಚನಾ ಯುದ್ದದಲ್ಲಿ ಪಾಲ್ಗೊಂಡ ಹೋರಾಟಗಾರರನ್ನು ಮೋದಿ ಭೇಟಿ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ನ ಬಾಂಗ್ಲಾ ಭೇಟಿಯ ವೇಳೆ ತುಂಗಿಪಾರದಲ್ಲಿ ತೇಖ್ ಮುಜೀಬರ್ ರೆಹಮಾನ್ ಅವರ ಜನಸ್ತಳಕ್ಕೆ ಹಾಗೂ ಶಕ್ತಿರಾ ಮತ್ತು ಓರಕಂಡಿಯಲ್ಲಿ ಐತಿಹಾಸಿಕ ಜಶೋರೇಶ್ವರಿ ದೇವಾಲಯಗಳಗೆ ಭೇಟಿ ನೀಡಲಿದ್ದಾರೆ

ಮತದಾರರ ಮನವೊಲಿಕೆಗೆ ಎಲ್ಲಾ ರಾಜಕೀಯ ಪಕ್ಷಗಳು ಕೊನೆಯ ಹಂತದ ಕಸರತ್ತು ನಡೆಸಿವೆ

ಅಸ್ಲಾಂನಲ್ಲಿ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಕಾಂಗ್ರೆಸ್ ರಾಜ್ಯಾಧ್ವಕ್ಷ ರಿಪುನ್ ಬೋರಾ ಅಸೋಂ ಗಣ ಪರಿಷತ್ ಮುಖ್ಯಸ್ಥ ಅತುಲ್ ಬೋರಾ ಹಾಗೂ ಕಾರ್ಯಕಾರಿ ಅಧ್ಯಕ್ಷ ಕೇಶಬ್ ಮಹಾಂತ ಈ ಹಂತದಲ್ಲಿ ಚುನಾವಣಾ ಕಣದಲ್ಲಿದ್ದಾರೆ ಮತ್ತೊಂದೆಡೆ ಅಸ್ಲಾಂ ಜಾತೀಯ ಪರಿಷತ್ ಅಧ್ವಕ್ಷ ಲುರಿನ್ಹೊ್ಯೇತಿ ಗೊಗೊಯ್ ಮತ್ತು ರಾಯ್ ಜೋರ್ದಲ್ ಅಧ್ವಕ್ಷ ಅಖಿಲ್ ಗೊಗೊಯ್ ಅವರು ಕೂಡಾ ಈ ಹಂತದಲ್ಲಿ ಸ್ಪರ್ಧಿಸಿದ್ದಾರೆ